ಮುಗಲ್ ಸರಾಯಿ ರೈಲ್ವೆ ನಿಲ್ದಾಣಕ್ಕೆ ದೀನದಯಾಳ್ ಉಪಾಧ್ಯಾಯ ರೈಲ್ವೆ ನಿಲ್ದಾಣವೆಂದು ಮರು ನಾಮಕರಣ ಇಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರಿಂದ ಉದ್ವಾಟನೆ

ಪ್ರವಾಹ ಪೀಡಿತ ನಾಗಾಲ್ಲಾಂಡ್ಗೆ ಇಂದು ಕೇಂದ್ರ ಪರಿಹಾರ ತಂಡದ ಅಧಿಕಾರಿಗಳೊಂದಿಗೆ ಭೇಟ ನೀಡಲಿರುವ ಗ್ಬಹ ಇಲಾಖೆ ರಾಜ್ಯ ಸಚಿವ ಕಿರಣ್ ರಿಜಿಜು

ಬ್ಲಾಡ್ನಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಇಂದು ಪಿ

ಸಿಂಧು ಕರೋಲಿನಾ ಮರಿನ್ ಮುಖಾಮುಖಿ

ಅದು ಈ ಹಿಂದೆ ಮೊಗಲ್ ಸರಾಯ್ ರೈಲ್ವೆ ನಿಲ್ದಾಣವೆಂದು ಕರೆಯಲ್ಪಡುತ್ತಿತ್ತು ಕೇಂದ್ರ ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಮೂವರು ನಾಯಕರು ಪ್ರಯಾಣಿಕರ ರೈಲಿಗೆ ಮತ್ತು ಸಂಪೂರ್ಣ ಮಹಿಳಾ ಸಿಬ್ಬಂದಿ ಇರುವ ಸರಕು ಸಾಗಾಣೆ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ದೆಹಲಿ ಚಿರಾ ಮಾರ್ಗದ ಶತಮಾನದ ಪಳೆಯ ರೈಲ್ವೆ ನಿಲ್ದಾಣದಲ್ಲಿ ಸ್ಮಾರ್ಟ್ಯಾರ್ಡ್ ಯೋಜನೆಯನ್ನು ಆರಂಭಿಸಲಿದ್ದಾರೆ

ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಕ್ಕೆ ಮಾಡಿಕೊಂಡಿರುವ ಸಿದ್ಧತೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಿನ್ನೆ ಪರಾಮರ್ಶೆ ನಡೆಸಿದರು

ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀತಿ ಆಯೋಗ ಮತ್ತು ಪ್ರಧಾನಮಂತ್ರಿ ಸಚವಾಲಯದ ಅಧಿಕಾರಿಗಳು ಯೋಜನೆಯ ಹಲವು ಆಕಾರಗಳನ್ನು ಪ್ರಧಾನಿ ಅವರಿಗೆ ವಿವರಿಸಿದರು ಕಳೆದ ಏಪ್ರಿಲ್ನಲ್ಲಿ ಅಂಬೇಡ್ಕರ್ ಜಯಂತಿ ದಿನ ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲ ಆರೋಗ್ಯ ಮತ್ತು ದಿಪಚಾರಿಕ ಕೇಂದ್ರವನ್ನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉದ್ಘಾಟಿಸಿದ್ದರು

ಹೆಡ್ ವೈದ್ಯಕೀಯ ವಿಜ್ವಾನ ಸಂಸ್ಥೆ ಮತ್ತು ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನ ಏಮ್ಸ್ ಸಂಸ್ಥೆಯ ಮಟ್ಟಕ್ಕೆ ಮೇಲ್ವರ್ಣೆಗೇರಿಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ಕೇಂದ್ರ ಮಾನವ ಸಂಪನ್ನೂಲ ಸಚಿವಾಲಯ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ಮಧ್ಯೆ ನಿಲುವಳಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಮಾನವ ಸಂಪನ್ನೂಲ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇದೊಂದು ಐತಿಹಾಸಿಕ ಘಳಿಗೆಯಾಗಿದ್ದು ಬಹುದ ದಿನಗಳ ಕನಸು ಇಂದು ನನಸಾಗಿದೆ ಎಂದರು

ನವೀನ ಮತ್ತು ಕ್ರಿಯಾಶೀಲಾ ಆಲೋಚನೆಗಳನ್ನು ನೀಡಿದ ಮೊದಲ ವ್ಯಕ್ತಿಗಳಿಗೆ ಉತ್ತಮ ಮಾರುಕಟ್ಟೆ ದೊರಕಲಿದೆ ಎಂದು ರಕ್ಷಣಾ ಇಲಾಖೆ ಸಚಿವೆ ನಿರ್ಮಲ ಸೀತಾರಾಮನ್ ನಿನ್ನೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ

ಚೆನ್ನೈನಲ್ಲಿ ಅವರು ನಿನ್ನೆ ಚರ್ಮ ರಫ್ತು ಮಂಡಳಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಹೊಸ ಚರ್ಮ ಸಮೂಹ ಸಂಸ್ಥೆಗಳನ್ನು ಸ್ಟಾಪಿಸಲು ಮತ್ತು ಹೆಚ್ಚಿನ ಸೌಕರ್ಯ ಒದಗಿಸಲು ರಾಜ್ಯ ಸರ್ಕಾರಗಳಿಗೆ ನೆರವು ನೀಡಲಾಗುವುದು ಎಂದು ಹೇಳಿದರು ಆಹಾರ ಧಾನ್ವಗಳ ಸಂಗ್ರಹಣೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಆಹಾರ ನಿಗಮ ಮಹತ್ತದ ಹೆಜ್ಜೆ ಇಟ್ಲದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ತಿಳಿಸಿದ್ದಾರೆ ಚಂಡೀಗಢದಲ್ಲಿ ಭಾರತೀಯ ಆಹಾರ ನಿಗಮದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಪಂಜಾಬ್ ಮತ್ತು ಪರಿಯಾಣದಲ್ಲಿ ಆಹಾರ ಧಾನ್ಗಗಳ ಸಂಗ್ರಹಣೆಗೆ ಆದ್ಲತೆ ನೀಡಲಾಗಿದ್ದು

ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಭಾರತೀಯ ಆಹಾರ ನಿಗಮ ಜಂಟಿಯಾಗಿ ಆಹಾರ ಸಂಗ್ರಹಾಗಾರಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪಾಸ್ವಾನ್ ತಿಳಿಸಿದರು ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ ಹೆಡ್ ಕೇಂದ್ರ ಗ್ಲಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಇಂದು ನಾಗಾಲ್ಲಾಂಡ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯವನ್ನು ವೀಕ್ಷಿಸಲಿದೆ ನಾಗಾಲ್ನಾಂಡ್ನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ

ರಾಜ್ಞ ಸರ್ಕಾರದ ಜೊತೆ ಕೇಂದ್ರ ತಂಡವು ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿವೆ ಎಂದು ವಿಪತ್ತು ನಿರ್ವಹಣಾ ಫೆಟಕದ ಪ್ರಕಟಣೆ ತಿಳಿಸಿದೆ

ರುಪೆ ಡೆಬಿಟ್ ಕಾರ್ಡ್ ಭೀಮ್ ಆಧಾರ್ ಯುಪಿಐ ಮತ್ತು ಯುಎಸ್ಎಸ್ಡಿಗಳ ಸೌಲಭ್ಯಗಳನ್ನು ಸಮಾಜದ ಬಡವರ್ಗದ ಜನರಿಗೆ ಕ್ವಾತ್ಬ್ಡಾಕ್ ಆಫರ್ ಒದಗಿಸಲು ಅದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆಗೆ ಜಿಎಸ್ಟಿ ಮಂಡಳಿ ಅನುಮೋದನೆ ನೀಡಿದೆ

ಜೈವಿಕ ಗೊಬ್ಲರಗಳನ್ನು ರೈತರಿಗೆ ಒದಗಿಸಲಾಗುತ್ತದೆ ಈ ಮೂಲಕ ರಾಸಾಯನಿಕ ಗೊಬ್ಲರಗಳ ಬಳಕೆಯನ್ನು ಕಡಿಮೆ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು

ಕೃಷಿ ಮಾರುಕಟ್ಟೆಯನ್ನು ಸ್ವಾಪಿಸಿ ರೈತರು ಬೆಳೆದ ಉತ್ಪನ್ನಗಳಗೆ ಗರಿಷ್ಠ ಬೆಲೆ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದರು

ಕಜಕಿಸ್ತಾನ ಮತ್ತು ಕ್ಲೆರ್ಗಿಸ್ತಾನ ಭೇಟಿ ಮಾಡಿದ ನಂತರ ತಮ್ಮ ಮೂರು ದೇಶಗಳ ಪ್ರವಾಸದ ಭಾಗವಾಗಿ ನಿನ್ನೆ ತಾಫೆಂಟ್ಗೆ ತಲುಪಿದ ಸಚಿವೆ ಸುಷ್ನಾ ಸ್ವರಾಜ್ ಅವರನ್ನು ಉಜ್ಲೇಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲಾಸಿಸ್ ಕಮಿಕಲೊವ್ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು ಎರಡೂ ದೇಶಗಳ ನಡುವಿನ ವ್ಯಾಪಾರ ಆರ್ಥಿಕತೆ ರಕ್ಷಣಾ ಇಲಾಖೆ ಮತ್ತು ಭದ್ರತೆ ಕುರಿತು ಮಾತುಕತೆ ನಡೆಸಿದರು ಸ್ಥಳೀಯ ಮತ್ತು ಜಾಗತಿಕ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಿದರು ಭಾರತ ಮತ್ತು ಉಜ್ಜೇಕಿಸ್ತಾನಗಳು ಐತಿಹಾಸಿಕ ಮತ್ತು ಸಾಂಸ್ಟತಿಕ ಸಂಬಂಧಗಳನ್ನು ಹೊಂದಿವೆ ಹೆಡ್ ಭಾರತದ ಭರವಸೆಯ ಆಟಗಾರ್ತಿ ಪಿ

ಸಿಂಧು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟದ್ದಾರೆ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಪಿ

ಸಿಂಧು ತಮ್ಮ ಕಟ್ವಾ ಎದುರಾಳಿ ಸ್ಪೇನ್ನ ಕರೋಲಿನಾ ಮರಿನಾ ಅವರನ್ನು ಎದುರಿಸಲಿದ್ದಾರೆ